ಕೊರೊನಾ ಸಂಕಷ್ಟದ ನಡುವೆಯೇ ದೇಶದ ನಾನಾ ಮಠಗಳಲ್ಲಿ ವಿಶೇಷ ಮೂಜೆ ಭಾರತದಲ್ಲಿ ಕೊರೊನಾ ಮಹಾಮಾರಿ ಸೋಂಕು ಪರಡುವುದು ನಿಯಂತ್ರಣದಲ್ಲಿದೆ ದೇಶದಲ್ಲಿ ಕೊರೊನಾ ಸೋಂಕಿನಿಂದ ಚೇತರಿಸಿಕೊಂಡವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ

ಆರೋಗ್ಯ ಮತ್ತು ಶಿಕ್ಷಣ ಕುರಿತ ಆತ್ಮನಿರ್ಭರ್ ವೆಬಿನಾರ್ನಲ್ಲಿ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಮೋಬಿಯಲ್ ನಿಶಾಂಕ್ ಮಾತನಾಡಿದರು ಮೂರು ದಶಕಗಳ ಕಾಲ ಅಸ್ತಿತ್ವದಲ್ಲಿದ್ದ ಎಲ್ಲ ಪರಿಕಲ್ಪನೆಗಳನ್ನು ಮನರ್ ರೂಪಿಸಿ ಅತ್ಯುತ್ತಮ ಜಾಗತಿಕ ಶಿಕ್ಷಣ ಗುಣಮಟ್ಟಕ್ಕೆ ನಿಕಟವಾಗಿಸುವ ಉದ್ದೇಶವನ್ನು ಶಿಕ್ಷಣ ನೀತಿ ಹೊಂದಿದೆ ಎಂದರು ರಾಷ್ಟೀಯ ಶಿಕ್ಷಣ ನೀತಿ ಸಂಪ್ರದಾಯ ಪಾಗೂ ಅಂತರ್ ಶಿಸ್ತಿಯ ಪ್ರಯತ್ನಗಳ ನಡುವಣ ಸಮತೋಲನ ಕಾಪಾಡಿಕೊಂಡಿದೆ ಈ ಹೊಸ ಶಿಕ್ಷಣ ನೀತಿ ಸ್ಪಷ್ಟ ದೂರದೃಷ್ಟಿ ಹೊಂದಿದ್ದು ಗುರಿಗಳನ್ನು ವಿವರಿಸಿದೆ ಎಂದು ಹೇಳಿದರು ಲಾಕ್ಡೌನ್ ಅವಧಿಯಲ್ಲಿ ಶಾಲಾ ಮಕ್ಕಳು ತಮ್ಮ ಶೈಕ್ಷಣಿಕ ಪ್ರಗತಿಯನ್ನು ಮೊಟಾಕಾಗದಂತೆ ತಂತ್ರಜ್ಞಾನ ಅಧಾರಿತ ಕಲಿಕೆಗೆ ಅವಕಾಶ ಕಲ್ಪಿಸುವ ಮೂಲಕ ಕ್ರಿಯಾತ್ಮಕ ಯೋಜನೆಯನ್ನು ಜಾರಿಗೊಳಿಸಿದೆ ಎಂದು ಸಚಿವ ಮೋಬ್ರಿಯಾಲ್ ಹೇಳಿದರು ಶಿಕ್ಷಣ ನೀತಿಯಲ್ಲಿ ಪ್ರಸ್ತಾಪಿಸಿರುವ ಸುಧಾರಣೆಗಳನ್ನು ಕೇಂದ್ರ ಮತ್ತು ರಾಜ್ಯಗಳು ಸಹಯೋಗದಿಂದ ಮಾತ್ರ ಅನುಷ್ಠಾನಗೊಳಿಸಬೇಕಿದೆ ಎಂದು ಸಚಿವ ರಮೇಶ್ ಪ್ರೋಖಿಯಲ್ ನಿಶಾಂಕ್ ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚೆನ್ನೈ ಮತ್ತು ಮೋರ್ಟ್ಬ್ಲೇರ್ಗೆ ಸಂಪರ್ಕ ಕಲ್ಪಿಸುವ ಸಬ್ಮರೀನ್ ಆಪ್ಟಿಕಲ್ ಫೈಬರ್ ಕೇಬಲ್ ಯೋಜನೆಯನ್ನು ವೀಡಿಯೊ ಕಾನ್ಫರೆನ್ಸ್ ಮೂಲಕ ದೇಶಕ್ಕೆ ಸಮರ್ಪಿಸಿದರು

ಈ ಯೋಜನೆಯಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಪ್ರದೇಶಕ್ಕೆ ಆಪ್ಟಿಕಲ್ ಫೈಬರ್ ಕೇಬಲ್ನ ಮೊಬೈಲ್ ಶ್ಥಿರ ದೂರವಾಣಿ ಮತ್ತು ವೇಗದ ಅಂತರ್ಜಾಲ ಸೇವೆಗಳು ಲಭ್ಯವಾಗಲಿದೆ

ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಭಾರತದ ಮುಖ್ಯ ಭೂಪ್ರದೇಶದೊಂದಿಗೆ ಈ ದ್ವೀಪಗಳು ಹೆಚ್ಚು ಸಂಪರ್ಕ ಹೊಂದುವುದಕ್ಕೆ ಸಾಧ್ಯವಾಗಲಿದೆ ಎಂದಿದ್ದಾರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಆಧುನಿಕ ದೂರ ಸಂಪರ್ಕ ವ್ಯವಸ್ಥೆ ಒದಗಿಸುವುದು ಸರ್ಕಾರದ ಬದ್ದತೆಯಾಗಿದೆ ಆಪ್ಟಿಕಲ್ ಫೈಬರ್ ಕೇಬಲ್ ಜೋಡಣೆಯಿಂದ ಈ ದ್ವೀಪಗಳ ಜನರ ಜೀವನ ಸುಗಮವಾಗಲಿದೆ

ಕೆಲದಿನಗಳ ಹಿಂದಷ್ಟೇ ಭಾರತೀಯ ವಾಯುಪಡೆ ಸೇರಿದ ಫ್ರಾನ್ಸ್ ನಿರ್ಮಿತ ರಫೇಲ್ ಯುದ್ಧ ವಿಮಾನಗಳು ಚೀನಾ ಗಡಿ ಸಮೀಪ ಹಿಮಾಚಲ ಪ್ರದೇಶದ ಶಿಖರ ತಾಣಗಳ ನೆತ್ತಿಯ ಮೇಲೆ ಸಮರಾಭ್ಯಾಸ ನಡೆಸಿದೆ

ಮೀ ಉದ್ದಕ್ಕೂ ಜೀನಾ ಗಡಿ ಪಂಚಿಕೊಂಡಿದೆ ಇತ್ತೀಚೆಗೆ ವಿವಾದಕ್ಕೀಡಾಗಿರುವ ಕೆಲವು ಪ್ರದೇಶಗಳಲ್ಲಿ ಭಾರತ ತನ್ನ ಗಸ್ತು ಹೆಚ್ಚಿಸಿದೆ ಈಗ ರಫೇಲ್ ಯುದ್ಧವಿಮಾನಗಳು ಸಮರಾಭ್ಯಾಸ ನಡೆಸಿವೆ ಮುಂದಿನ ದಿನಗಳಲ್ಲಿ ಲಡಾಖ್ ಪ್ರದೇಶದಲ್ಲಿಈ ಜೆಟ್ಗಳನ್ನು ತರಬೇತಿಗಾಗಿ ಬಳಸಲಾಗುವುದು

ಜಗತ್ತಿನ ಶಕ್ತಿಶಾಲಿ ಯುದ್ಧ ವಿಮಾನ ಎಂದೇ ಗುರುತಿಸಿಕೊಂಡಿರುವ ರಫೇಲ್ ವಾಯು ಪಡೆಯ ಗೋಲ್ಡನ್ ಆರೋ ಸ್ಟ್ವಾಂಡ್ರನ್ಗೆ ಸೇರ್ಪಡೆಗೊಂಡಿವೆ

ವೆಂಕಯ್ಯನಾಯ್ಡ ಮೂರು ವರ್ಷ ಅಧಿಕಾರ ಪೂರ್ಣಗೊಳಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಉಪ ರಾಷ್ಟಪತಿಗಳ ಮೂರು ವರ್ಷಗಳ ಅಧಿಕಾರಾವಧಿಯ ಘಟನೆಗಳನ್ನು ಒಳಗೊಂಡ ಕನೆಕ್ಟಿಂಗ್ ಕಮ್ಯೂನಿಕೇಟಿಂಗ್ ಚೇಂಜಿಂಗ್ ಶೀರ್ಷಿಕೆಯ ಕೃತಿಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಪಲಿಯ ಉಪರಾಷ್ಟಪತಿ ನಿವಾಸದಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಈ ಕೃತಿಯ ವಿದ್ಯುನ್ಮಾನ ಆವೃತ್ತಿಗೆ ಇ ಬುಕ್ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಚಾಲನೆ ನೀಡಲಿದ್ದಾರೆ

ದೇಶ ವಿದೇಶಗಳ ಪ್ರವಾಸ ಸೇರಿದಂತೆ ಉಪ ರಾಷ್ಟಪತಿಗಳ ವೈವಿಧ್ಯಮಯ ಚಟುವಟಿಕೆ ಕುರಿತ ಚಿತ್ರಗಳು ಹಾಗೂ ಮಾಹಿತಿಯನ್ನು ಇದು ಒಳಗೊಂಡಿರಲಿದೆ ರೈತರು ಎಜ್ಜಾನಿಗಳು ವೈದ್ಯರು ಯುವಜನಾಂಗ ಆಡಳಿತಗಾರರು ಕೈಗಾರಿಕೋದ್ಯಮಿಗಳು ಪಾಗೂ ಕಲಾವಿದರು ಸೇರಿದಂತೆ ವಿವಿಧ ರಂಗದ ಜನರೊಂದಿಗೆ ಉಪರಾಷ್ಟಪತಿಗಳ ಸಂವಾದದ ತುಣುಕುಗಳನ್ನು ಒಳಗೊಂಡಿರಲಿದೆ ವಿವಿಧ ದೇಶಗಳಿಗೆ ಉಪ ರಾಷ್ಟಪತಿಗಳ ಪ್ರವಾಸ ಜಾಗತಿಕ ನಾಯಕರೊಂದಿಗೆ ಅವರ ಸಂವಾದ ಪಾಗೂ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣಕ್ಕೆ ಸಂಬಂಧಿಸಿದ ವಿವರಗಳನ್ನು ಕೃತಿ ಒಳಗೊಂಡಿರಲಿದೆ ರಾಜ್ಯಸಭೆ ಪರಿಣಾಮಕಾರಿಯಾಗಿ ನಡೆಯಲು ಉಪ ರಾಷ್ಟಪತಿ ವೆಂಕಯ್ಯನಾಯ್ಡು ಪರಿಚಯಿಸಿದ ಕ್ರಮಗಳು ಇದರಿಂದ ಮೇಲ್ಮನೆಯ ಕಲಾಪದಲ್ಲಿ ಉತ್ಪಾದಕತೆ ಸುಧಾರಣೆಯ ಅಂಶಗಳೂ ಸಹ ಸೇರ್ಪಡೆಗೊಂಡಿವೆ

ಅಮೆರಿಕದ ಬಾಲ್ಟಿಮೋರ್ನ ವಸತಿ ಪ್ರದೇಶದಲ್ಲಿ ಬೃಹತ್ ಸ್ಫೋಟ ಸಂಭವಿಸಿದೆ ಘಟನೆಯಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಪಲವಾರು ಮಂದಿ ಕಟ್ಟಡದ ಅವಶೇಷಗಳಡಿ ಸಿಲುಕಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದೆ ಬೃಹತ್ ಅನಿಲ ಸ್ಫೋಟದಿಂದ ಅನೇಕ ಮನೆಗಳು ನೆಲಸಮಗೊಂಡಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದು ಇದೊಂದು ನೈಸರ್ಗಿಕ ಸ್ಫೋಟ ಎಂಬುದನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೇಳಿದ್ದಾರೆ ಸ್ಫೋಟಕ್ಕೆ ಕಾರಣ ಏನು ಎಂಬುದನ್ನು ತನಿಖೆ ನಡೆಸಲಾಗುತ್ತಿದೆ ಅವಶೇಷಗಳಡಿ ಸಿಲುಕಿರುವವರಿಗಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಬಾಲ್ಟಿಮೋರ್ ನಗರ ಅಗ್ನಿಶಾಮಕ ದಳ ಟ್ವೀಟ್ ಮಾಡಿದ್ದು ಘಟನೆಯಲ್ಲಿ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ ಉಳಿದವರಿಗಾಗಿ ರಕ್ಷಣಾ ಕಾರ್ಯ ನಡೆಯುತ್ತಿದೆ ಸಿಬ್ಬಂದಿ ಈಗಾಗಲೇ ಮೂರು ಜನರನ್ನು ರಕ್ಷಿಸಿದ್ದು ಅವರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಎಂದು ತಿಳಿಸಿದೆ ಅವಶೇಷಗಳಡಿ ಸಿಲುಕಿರುವ ಓರ್ವನ ಜೊತೆ ಸಿಬ್ಬಂದಿ ಸಂವಹನದಲ್ಲಿ ತೊಡಗಿದ್ದು ಆತನನ್ನು ರಕ್ಷಿಸಲು ಎಲ್ಲ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ಬಾಲ್ಟಿಮೋರ್ ಗ್ಯಾಸ್ ಮತ್ತು ಎಲೆಟ್ಟಿಕ್ ಕಂಪನಿಯ ಪಾಗೂ ತುರ್ತುಶ್ಥಿತಿ ನಿರ್ವಪಣೆಯ ಬಾಲ್ಟಿಮೋರ್ ಕಚೇರಿಯ ಅಧಿಕಾರಿಗಳು ಘಟನಾ ಸ್ಥಳದಲ್ಲಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನು ಪರಿಶೀಲಿಸುತ್ತಿದ್ದಾರೆ ಇಂದು ಶ್ರೀ ಕೃಷ್ಣ ಜನ್ಮಾಷ್ವಮಿ ಮಥುರಾ ಪಾಗೂ ಕರ್ನಾಟಕದ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇಂದು ಮತ್ತು ನಾಳೆ ವಿಶೇಷ ಮೂಜಾ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ಪಮ್ಮಿಕೊಳ್ಳಲಾಗಿದೆ ಈ ಬಾರಿ ಕೊರೊನಾ ವೈರಸ್ನಿಂದಾಗಿ ಸಂಭ್ರಮದಿಂದ ಆಚರಿಸುವುದಿಲ್ಲ ಇದರ ಬದಲಿಗೆ ಶ್ರೀಕೃಷ್ಣ ಲೀಲೋತ್ಸವ ನಡೆಯಲಿದೆ ಎಂದು ಉಡುಪಿ ಶ್ರೀ ಕೃಷ್ಣ ಮಠದ ಮೂಲಗಳು ತಿಳಿಸಿವೆ ಮಕ್ಕಳಿಗೆ ವಿಶೇಷ ಕೃಷ್ಣ ವೇಷ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ